ಜೆಎಸ್ಟಿ ಪರಿಹಾರ ಬಾಕಿ ಮೊತ್ತ ಪಾವತಿ ವಿಧಾನ ಕುರಿತು ಮಂಡಳಿಯ ಸದಸ್ಯರು ಹಾಗೂ ಹಣಕಾಸು ಖಾತೆ ರಾಜ್ಞ ಸಚಿವ ಅನುರಾಗ್ ಠಾಕೂರ್ ಅವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಯಾವುದೇ ರಾಜ್ಯ ಮತ್ತು ಕೇಂದ್ರಾಡಳಿತಕ್ಕು ಪರಿಹಾರ ನೀಡಿಕೆಗೆ ನಕಾರಾತ್ಕಕ ನಿಲುವು ಪ್ರಕಟಿಸಿಲ್ಲ ಜಿಎಸ್ಟ ಪರಿಹಾರಕ್ಕಾಗಿ ರಾಜ್ಯಗಳಿಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಎರಡು ಸಾಲ ಬೇಡಿಕೆ ಆಯ್ಕೆಗಳನ್ನು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿತ್ತು

ಅವರ ಶತಮಾನೋತ್ಸವದ ನೆನಪಿಗಾಗಿ ಈ ವಿಶೇಷ ನಾಣ್ಣ ಹೊರತರಲಾಗಿದೆ ಬಿಜೆಪಿ ಸಂಸ್ಥಾಪಕ ಸದಸ್ನರಲ್ಲಿ ಒಬ್ಲರಾಗಿರುವ ವಿಜಯರಾಜೇ ಸಿಂಧಿಯಾ ಅವರು ಗ್ವಾಲಿಯರ್ನ ರಾಜಮಾತೆ ಎಂದೇ ಅವರು ಪ್ರಸಿದ್ದರಾಗಿದ್ದಾರೆ ಇಂದು ನಡೆಯುವ ಜನ್ನತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸಿಂಧಿಯಾ ಅವರ ಕುಟುಂಬ ಸದಸ್ನರು ಇತರ ಗಣ್ಣರು ದೇಶದ ವಿವಿಧ ಕಡೆಗಳಲ್ಲಿ ವರ್ಚುಯಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಅತಿವೇಗದ ರೈಲುಗಳಲ್ಲಿ ಪ್ರಸ್ತುತವಾಗಿರುವ ಎಲ್ಲ ಹವಾನಿಯಂತ್ರಿತವಲ್ಲದ ಸ್ಲೀಪರ್ ಬೋಗಿಗಳನ್ನು ಹವಾನಿಯಂತ್ರಿತ ಬೋಗಿಗಳನ್ನಾಗಿ ಮೇಲ್ದರ್ಜೆಗೇರಿಸಲು ರೈಲ್ವೆ ಇಲಾಖೆ ತೀರ್ಮಾನಿಸಿದೆ

ಭಾರತ ಮತ್ತು ಚೀನಾ ನಡುವೆ ಲಡಾಖ್ನ ಅಂತಾರಾಷ್ಷೀಯ ಗಡಿನಿಯಂತ್ರಣ ರೇಖೆ ಬಳಿ ಎದುರಾಗಿರುವ ಉದ್ವಿಗ್ಟತೆ ಶಮನಕ್ಕೆ ಮತ್ತೊಂದು ಸುತ್ತಿನ ಮಾತುಕತೆ ಇಂದು ಉಭಯ ದೇಶಗಳ ಸೇನಾ ಅಧಿಕಾರಿಗಳ ಮಟ್ಟದಲ್ಲಿ ನಡೆಯುತ್ತಿದೆ ಅಂತಾರಾಷ್ಷೀಯ ಗಡಿನಿಯಂತ್ರಣ ರೇವೆ ಬಳಿ ಎಲ್ಒಸಿ ಬಳಿ ಶಾಂತಿ ಮತ್ತು ರಕ್ಷಣೆಗಾಗಿ ಅಗತ್ಯ ಕ್ರಮಗಳ ಬಗ್ಗೆ ಸಮಾಲೋಚಿಸಲಾಗುತ್ತಿದೆ ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್ ನೇತೃತ್ವದಲ್ಲಿ ಭಾರತೀಯ ಸೇನಾ ಅಧಿಕಾರಿಗಳು ನಿಯೋಗದಲ್ಲಿದ್ದಾರೆ

ಲಡಾಬ್ ಅರುಣಾಚಲಪ್ರದೇಶ ಸಿಕ್ಕಂ ಹಿಮಾಚಲಪ್ರದೇಶ ಉತ್ತರಾಖಂಡ ಪಂಜಾಬ್ ಹಾಗೂ ಜಮ್ಮ ಮತ್ತು ಕಾಶ್ವೀರದಲ್ಲಿ ಈ ಸೇತುವೆಗಳನ್ನು ನಿರ್ಮಿಸಲಾಗಿದೆ

ಈ ಆಂದೋಲನದಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳ ರಂಗಕರ್ಮಿಗಳು ಸಾಹಿತಿಗಳು ಕ್ರೀಡಾಪಟುಗಳು ತಾರೆಯರು ಹೀಗರ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರುವ ಸಂಪನ್ನೂಲ ವ್ಯಕ್ತಿಗಳು ಭಾಗಿಯಾಗಿ ಸಂದೇಶ ನೀಡಿದ್ದಾರೆ

ಮೊಹಮ್ಮದ್ ರಫೀ ಎಚ್ ಹಕೀಂ ಅವರು ಕೋವಿಡ್ ಸಂಬಂಧ ಜಾಗ್ಬತಿ ಸಂದೇಶ ನೀಡಿದ್ದಾರೆ

ಮಳೆ ಪ್ರಮಾಣ ಹೆಚ್ಚಾಗಿದೆ

ಇದರ ಪರಿಣಾಮ ಉತ್ತರ ಆಂಧ್ರಪ್ರದೇಶ ಕರಾವಳಿಯ ನರಸಾಪುರ ಮತ್ತು ವಿಶಾಖಪಟ್ಟಣಂ ನಡುವೆ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ ಕರ್ನಾಟಕದ ದಕ್ಷಿಣ ಒಳನಾಡು ಆಂಧ್ರಪ್ರದೇಶ ತೆಲಂಗಾಣ ಕೇಂದ್ರ ಮಹಾರಾಷ್ಷ ವಿದರ್ಭ ಮತ್ತು ದಕ್ಷಿಣ ಒಡಿಶಾ ಭಾಗದಲ್ಲಿ ಮಳೆಯಾಗುವ ಸಂಭವವಿದೆ ಬುಧವಾರದವರೆಗೆ ವಿದರ್ಭ ಮಹಾರಾಷ್ಟದ ಮಧ್ಯ ಭಾಗ ಮರಾಠವಾಡ ಕೊಂಕಣ್ ಮತ್ತು ಗೋವಾ ಭಾಗದಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ

ಮರಾಠವಾಡ ಮತ್ತು ವಿದರ್ಭ ಭಾಗದಲ್ಲಿ ಆರೆಂಜ್ ಅಲರ್ಟ್ ಫೋಷಿಸಲಾಗಿದ್ದು ಮುಂಬೈ ಮತ್ತು ಕೊಂಕಣ ಭಾಗದಲ್ಲಿ ಜನಜೀವನ ಬಾಧಿತವಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚಿಸಲಾಗಿದೆ

ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದ್ದು ಮೂರು ಮಂದಿ ಮಳೆಯಿಂದ ಕೊಚ್ಚಿಕೊಂಡು ಹೋಗಿದ್ದಾರೆ ಎಂದು ವರದಿಯಾಗಿದೆ

ಇದು ಭಾರತಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಕೇಂದ್ರ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವ್ಡೇಕರ್ ತಿಳಿಸಿದ್ದಾರೆ